ಕಿರು ಸಣ್ಣ ಮತ್ತು ಮಧ್ದಮ ಉದ್ದಿಮೆದಾರರ ಜಿಎಸ್ಟ ಸಂಬಂಧಿತ ಸಮಸ್ಥೆ ನಿವಾರಣೆಗೆ ಸಚಿವರ ತಂಡ

ವಿಶ್ವ ಬ್ಲಾಡ್ಡಿಂಟನ್ ಚಾಂಪಿಯನ್ಷಿಪ್ ಸೆಮಿಫೈನಲ್ನಲ್ಲಿ ಭಾರತದ ಪಿ

ಸಿಂಧು ಮತ್ತು ಜಪಾನಿನ ಅಕಾನೆ

ಆರೋಗ್ಲ ವಿಮಾ ಯೋಜನೆಯಲ್ಲಿ ಒಂದಾಗಿರುವ ಆಯುಷ್ಪಾನ್ ಭಾರತ್ ಆರಂಭಕ್ತೆ ನಡೆದಿರುವ ಸಿದ್ದತೆ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಯಿತು

ನೀತಿ ಆಯೋಗದ ಉನ್ನತ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಪ್ರಧಾನ ಮಂತ್ರಿ ಕಾರ್ಯಾಲಯದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು

ಕಿರು ಸಣ್ಣ ಮತ್ತು ಮಧ್ಯಮ ವಾಣಿಜ್ಣೋದ್ಯಮ ವಲಯದವರಿಗೆ ಜಿಎಸ್ಟ ಸಂಬಂಧಿ ಸಮಸ್ಲೆಗಳ ಪರಿಹಾರಕ್ಕಾಗಿ ಕೇಂದ್ರ ಹಣಕಾಸು ಖಾತೆ ಸಹಾಯಕ ಸಚಿವ ಶಿವಪ್ರತಾಪ್ ಶುಕ್ಲ ನೇತೃತ್ವದಲ್ಲಿ ಸಚಿವರ ತಂಡವೊಂದನ್ನು ರಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ

ಕಿರು ಅತಿಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ಸಮಸ್ಲೆಗಳಿಗೆ ಪರಿಹಾರ ಕುರಿತಂತೆ ಪರಿಷತ್ ಸಭೆ ಪರಾಮರ್ಶೆ ನಡೆಸಿತು ಸುಶೀಲ್ ಕುಮಾರ್ ಮೋದಿ ನೇತೃತ್ವದ ಸಚಿವರ ತಂಡ ಮಾಡಿರುವ ಶಿಫಾರಸುಗಳನ್ನು ಪರಿಷತ್ ಸಭೆ ಕೂಲಂಕಪವಾಗಿ ಚರ್ಚಿಸಲಾಯಿತು ಎಂದರು ರುಪೆ ಕಾರ್ಡ್ ಮತ್ತು ಬೀಮ್ ಆಪ್ ಡಿಜೆಟಲ್ ಪಾವತಿಗೆ ಉತ್ತೇಜಿಸುವ ಉಪಸಮಿತಿಯ ಪ್ರಸ್ತಾವಕ್ಕೆ ಅನುಮೋದನೆ ನೀಡಿದ್ದು

ಸದನದಲ್ಲಿ ಚರ್ಚೆ ವಾದಮಂಡನೆ ಅಸಮ್ನತಿ ವ್ವಕ್ತ ಪಡಿಸುವಲ್ಲಿ ಸ್ಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಹೊಸದಾಗಿ ಆಯ್ಲೆ ಆಗಿರುವ ರಾಜ್ಯ ಸಭಾ ಸದಸ್ನರಿಗೆ ಉಪರಾಷ್ಟಪತಿ ವೆಂಕಯ್ನ ನಾಯ್ನ ಸಲಹೆ ಮಾಡಿದ್ದಾರೆ

ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ನೇತೃತ್ವದ ಉನ್ನತ ಮಟ್ಟದ ನಿಯೋಗ ನಾಳಿ ನಾಗಾಲ್ಖಾಂಡ್ನ ಪ್ರವಾಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯವನ್ನು ವೀಕ್ಷಿಸಲಿದೆ ನಾಗಾಲ್ಲಾಂಡ್ನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡ ಹಾಗೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅಧಿಕಾರಿಗಳು ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದಾರೆ ರಾಜ್ವ ಸರ್ಕಾರದ ಜೊತೆ ಕೇಂದ್ರ ತಂಡವು ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿವೆ ಎಂದು ವಿಪತ್ತು ನಿರ್ವಹಣಾ ಫಟಕದ ಪ್ರಕಟಣೆ ತಿಳಿಸಿದೆ

ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ರಾಷ್ಷೀಯ ಪೌರತ್ವ ನೊಂದಣಿಗೆ ಎಲ್ಲರಿಗೂ ಅವಕಾಶ ಕಲ್ಪಿಸಿಕೊಡಬೇಕೆಂದು ಕೇಂದ್ರವನ್ನು ಒತ್ತಾಯಿಸಿತು ಎಂದು ತಿಳಿಸಿದರು ಯಾವುದೇ ವ್ಲಕ್ಷಿ ರಾಷ್ಲೀಯ ಪೌರತ್ವ ನೋಂದಣಿಯಿಂದ ವಂಚಿತರಾಗಬಾರದು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಯುವಕರಿಗೆ ಉದ್ಯೋಗ ದೊರೆಯಬೇಕೆಂದು ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಎಂದು ಅವರು ಹೇಳಿದರು ಮೂರು ಹೈಕೋರ್ಟ್ ನ್ಯಾಯಾಧೀಶರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಿದ್ದು

ಉತ್ತರಾಖಂಡ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಕೆ ಎಂ ಜೋಸೆಫ್ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಡಾಯಮೂರ್ತಿ ಇಂದಿರಾ ಬ್ಯಾನರ್ಜಿ ಒರಿಸ್ಲಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿನೀತ್ ತರಣ್ ಅವರ ನೇಮಕವನ್ನು ಇಂದು ಅಧಿಕೃತವಾಗಿ ಪ್ರಕಟಿಸಲಾಗಿದೆ ರಾಷ್ಟಪತಿ ಅವರು ನೇಮಕಾತಿ ಆದೇಶಕ್ಕೆ ನಿನ್ನೆ ರಾತ್ರಿ ಅಂಕಿತ ಹಾಕಿದ್ದಾರೆ ಈ ತಿಂಗಳ ಮತ್ತು ಮುಂದಿನ ತಿಂಗಳ ದೇಶಾದ್ಗಂತ ಮಳೆ ಸಾಮಾನ್ಗವಾಗಿ ಮಳೆಯಾಗಲಿದೆ

ಮುಂಗಾರು ಹಂಗಾಮಿನ ಕೃಷಿ ಚಟುವಟಕೆಗಳು ಚುರುಕುಗೊಂಡಿದ್ದು ಬಿಹಾರ ಜಾರ್ಖಂಡ್ ಮತ್ತು ಈಶಾನ್ಹ ರಾಜ್ಞಗಳಲ್ಲಿ ಭಾರಿ ಮಳೆಯಾಗಿದೆ ಹಲವೆಡೆ ಪ್ರವಾಪ ಉಂಟಾಗಿದ್ದು ಬಿಹಾರದಲ್ಲಿ ಬಹುತೇಕ ನದಿಗಳು ತುಂಬಿ ಹರಿಯುತ್ತಿವೆ ಎಂದು ನಮ್ನ ಬಾತ್ಸೀದಾರರು ವರದಿ ಮಾಡಿದ್ದಾರೆ

ಇನ್ನೂ ಹಲವು ರಾಜ್ಗಳಲ್ಲಿ ಈ ಯೋಜನೆ ಪ್ರಗತಿಯಲ್ಲಿದೆ ಎಂದು ಸಚಿವಾಲಯದ ಮೂಲಗಳನ್ನು ಉಲ್ಲೇಖಿಸಿ ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಆಕಾಶವಾಣಿಯ ಮಹಾನಿರ್ದೇಶಕ ಎಫ್ ಶೆಹರಿಯಾರ್ ಸಮಾವೇಶದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು ಸಂಸ್ಟೆಯ ಉಪಾಧ್ಯಕ್ಷ ಸ್ಯಾನಕ್ಷೆ ಶ್ರೀಲಂಕಾ ಆಯ್ಕೆಗೊಂಡಿದೆ

ಒಬ್ಬ ಭಯೋತ್ವಾದಕ ನಿನ್ನೆ ಸಂಜೆ ಹತನಾಗಿದ್ದರೆ ಇತರೆ ನಾಲ್ವರು ಇಂದು ಬೆಳಿಗ್ಗೆ ಬಲಿಯಾಗಿದ್ದಾರೆ ಎಂದು ನಮ್ಮ ಬಾತ್ಮೀದಾರರಿಗೆ ಪೊಲೀಸ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ ನ್ನಾಷನಲ್ ಕಾನ್ವರೆನ್ಸ್ನ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ ಅವರ ನಿವಾಸದಲ್ಲಿ ಅಪರಿಚಿತ ವ್ಚಕ್ತಿಯೊಬ್ಬ ನುಸುಳಲು ಪ್ರವೇಶಿಸಿದ ಸಂದರ್ಭದಲ್ಲಿ ಪೊಲೀಸರು ನಡೆಸಿದ ಗುಂಡಿನ ಕಾಳಗದಲ್ಲಿ ಆ ವ್ಯಕ್ತಿ ಮೃತಪಟ್ಟದ್ದಾರೆ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಜಮ್ನು ಪೊಲೀಸರು ತಿಳಿಸಿದ್ದಾರೆ

ರಕ್ಷಣೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಆರೋಗ್ಲದಂತಹ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಗೊಳಿಸುವ ಮಾರ್ಗೋಪಾಯಗಳ ಕುರಿತು ಅವರು ವಿದೇಶಾಂಗ ಸಚಿವ ಅಬ್ಲಿಲ್ ದಾಯಫ್ ಹಾಗೂ ಆದೇಶದ ಇತರ ಹಿರಿಯ ನಾಯಕರೊಂದಿಗೆ ಚರ್ಚಿಸಲಿದ್ದಾರೆ ಕೇಂದ್ರೀಯ ಏಷ್ಯಾ ರಾಷ್ಪಗಳಲ್ಲಿ ಬಾಂಧವ್ಯ ಬಲವರ್ಧನೆಗೆ ಈ ಭೇಟಯ ಪ್ರಮುಖ ಉದ್ದೇಶವಾಗಿದೆ ಮೂರು ದೇಶಗಳ ಮಧ್ಯ ಏಷ್ಯಾ ಪ್ರವಾಸದ ಕೊನೆಯ ಚರಣದಲ್ಲಿ ಸುಷ್ನಾ ಸ್ವರಾಜ್ ಇಂದು ಉಜ್ಜೇಕ್ ರಾಜಧಾನಿ ತಾಷ್ಕೆಂಟ್ಗೆ ಆಗಮಿಸಲಿದ್ದಾರೆ ಚ್ಲೆನಾದ ನಂಜಿಂಗ್ನಲ್ಲಿ ನಡೆಯುತ್ತಿರುವ ವಿಶ್ವ ಬ್ಲಾಡ್ಮಿಂಟನ್ ಚಾಂಪಿಯನ್ ಶಿಪ್ನ ಸೆಮಿಫ್ಲೆನಲ್ ಪಂದ್ಯದಲ್ಲಿ ಇಂದು ಭಾರತದ ಪಿ

ಸಿಂಧು ಪಂದ್ಜಾವಳಿಯಲ್ಲಿ ಉಳಿದಿರುವ ಏಕೈಕ ಭಾರತೀಯ ಆಟಗಾರರಾಗಿದ್ದಾರೆ